ಅಯೋಧ್ಣೆ ವಿವಾದಿತ ಭೂಮಿ ಪ್ರಕರಣ ಕುರಿತು ಸುಪ್ರೀಂ ಕೋರ್ಟ್ನಿಂದ ಸರ್ವಾನುಮತದ ತೀರ್ಮ ರಾಮಮಂದಿರ ನಿರ್ಮಿಸಲು ಟ್ರಸ್ಗೆಗೆ ಭೂಮಿ ಹಸ್ತಾಂತರಿಸುವಂತೆ ಕೇಂದ್ರಕ್ಕೆ ಸೂಚನೆ

ಪಂಜಾಬ್ನ ಡೇರಾ ಬಾಬಾ ನಾನಕ್ನಲ್ಲಿಂದು ಕರ್ತಾರ್ಪುರ್ ಕಾರಿಡಾರ್ನ ಏಕೀಕೃತ ಚೆಕ್ಮೋಸ್ಟ್ಗೆ ಪ್ರಧಾನಿ ಮೋದಿ ಚಾಲನೆ

ಫುಜೌನಲ್ಲಿ ನಡೆದ ಚೀನಾ ಮುಕ್ತ ಬ್ಹಾಡ್ಜಿಂಟನ್ ಸೆಮಿಫೈನಲ್ಲ್ನಿಂದ ಭಾರತದ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟ ಜೋಡಿ ನಿರ್ಗಮನ

ಅಯೋಧ್ಲೆ ವಿವಾದಿತ ಭೂಮಿ ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಇಂದು ಐತಿಹಾಸಿಕ ಸರ್ವಾನುಮತದ ತೀರ್ಮ ನೀಡಿದೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಐವರು ನ್ನಾಯಮೂರ್ತಿಗಳಿದ್ದ ಸಂವಿಧಾನ ಪೀಠ ವಿವಾದಿತ ಭೂಮಿಯಲ್ಲಿ ಶ್ರೀರಾಮನ ದೇವಾಲಯ ನಿರ್ಮಿಸಲು ಮೂರು ತಿಂಗಳೊಳಗೆ ಟ್ರಸ್ಟ್ ರಚಿಸಬೇಕು ವಿವಾದಿತ ಭೂಮಿಯ ಹಕ್ಕುಪತ್ರಗಳನ್ನು ಟ್ರಸ್ಟ್ಗೆ ಹಸ್ತಾಂತರಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ

ನಿರ್ಮೋಹಿ ಆಕಾರ ಮತ್ತು ಶಿಯಾ ವಕ್ಪ್ ಮಂಡಳಿ ಸಲ್ಲಿಸಿದ್ದ ಮೇಲ್ಡನವಿಗಳನ್ನು ನ್ಯಾಯಾಲಯ ವಜಾಗೊಳಿಸಿದೆ

ಆದಾಗ್ಲೂ ಈ ವಿವಾದಿತ ಭೂಮಿಯ ಹಕ್ಕುಬಾಧ್ಯತೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರಲಿದೆ

ಅಯೋಧ್ಲೆ ಭೂಮಿ ವಿವಾದ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪನ್ನು ಯಾರೊಬ್ಲರು ಗೆಲುವು ಅಥವಾ ಸೋಲೆಂದು ಸ್ವೀಕರಿಸಬಾರದು ದೇಶದ ಜನತೆ ಶಾಂತಿ ಸೌಹಾರ್ದತೆ ಮತ್ತು ಏಕತೆ ಕಾಪಾಡಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ ಸುದೀರ್ಘಕಾಲದ ವಿವಾದವೊಂದನ್ನು ಪರಿಹರಿಸಬೇಕಾದರೆ ಕಾನೂನಾತ್ತಕ ಪ್ರಕ್ರಿಯೆಗಳನ್ನು ಪಾಲಿಸುವುದೇ ಅತಿ ಮುಖ್ಯವಾಗುತ್ತದೆ ಹಾಗಾಗಿ ಇಂದಿನ ನ್ಯಾಯಾಲಯ ತೀರ್ಮ ಪಲವಾರು ಕಾರಣಗಳಿಗಾಗಿ ಮಪತ್ವಸೂರ್ಣದ್ದಾಗಿದ್ದು

ಪ್ರಕರಣದ ಮೂವರು ಅರ್ಜೆದಾರರಿಗೂ ವಾದ ಪ್ರತಿವಾದಕ್ಕೆ ನ್ಯಾಯಾಲಯದಲ್ಲಿ ಸಾಕಷ್ಟು ಕಾಲಾವಕಾಶ ನೀಡಲಾಗಿತ್ತು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸುಪ್ರೀಂ ಕೋರ್ಟ್ ದಶಕಗಳ ಕಾಲದ ಬಹು ದೊಡ್ಡ ವಿವಾದವನ್ನು ಸುಸೂತ್ರವಾಗಿ ಪರಿಹರಿಸಿದೆ

ಹಲವು ಕೇಂದ್ರ ಸಚಿವರು ಸುಪ್ರೀಂ ಕೋರ್ಟ್ ತೀರ್ಪನ್ನು ಸ್ವಾಗತಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟ್ವೀಟ್ ಮಾಡಿದ್ದು ಎಲ್ಲಾ ಸಮುದಾಯ ಮತ್ತು ಧರ್ಮಗಳ ಜನರು ಈ ತೀರ್ಪನ್ನು ಒಪ್ಪಿಕೊಳ್ಳಬೇಕು

ರಕ್ಷಣಾ ಸಚಿವ ರಾಜ್ನಾಥ್ ಸಿಂಗ್ ಮಹತ್ವಪೂರ್ಣವಾದ ಈ ತೀರ್ಪನ್ನು ಎಲ್ಲರೂ ಮಾನವೀಯ ನೆಲಗಟ್ಟನಲ್ಲಿ ಒಪ್ಪಿಕೊಳ್ಳಬೇಕು ಎಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಹೇಳಕೆ ನೀಡಿದ್ದು ಭಾರತದ ಸಂವಿಧಾನ ಕಲ್ಪಿಸಿರುವ ಜಾತ್ಯತೀತ ಮೌಲ್ಯಗಳು ಮತ್ತು ಭಾತೃತ್ವ ಭಾವನೆಗಳಿಗೆ ಎಲ್ಲರೂ ಬದ್ದರಾಗಿರಬೇಕು ಎಂದು ಕರೆ ನೀಡಿದೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರವಾಲ್ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವಂತೆ ಮನವಿ ಮಾಡಿದ್ದಾರೆ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಪ್ರತಿಕ್ರಿಯೆ ನೀಡಿ ಸುಪ್ರೀಂ ಕೋರ್ಟ್ ತೀರ್ಮ ಐತಿಹಾಸಿಕ ಸಮತೋಲಿತ ಮತ್ತು ನ್ಯಾಯಸಮ್ಮತ ಎಂದು ಬಣ್ಣಿಸಿದ್ದಾರೆ ಆರ್ಎಸ್ಎಸ್ ಮುಖ್ಯಸ್ ಡಾ ಮೋಹನ್ ಭಾಗವತ್ ನ್ಯಾಯಾಲಯದ ತೀರ್ಪನ್ನು ಯಾರೊಬ್ಬರೂ ಗೆಲುವು ಅಥವಾ ಸೋಲು ಎಂದು ಸೋಡಬಾರದು ಪಳೆಯ ವಿವಾದಗಳನ್ನು ಜನರು ಈಗ ಮರೆತು ರಾಮಮಂದಿರ ನಿರ್ಮಿಸಲು ಜೊತೆಗೂಡಬೇಕು ಎಂದು ಕರೆ ನೀಡಿದರು ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದು ಸುಪ್ರೀಂ ಕೋರ್ಟ್ ತೀರ್ಮ ಎಲ್ಲಾ ಸಮುದಾಯಗಳಗೂ ಸಂತಸ ಮತ್ತು ಪರಿಹಾರ ನೀಡಿದೆ ಎಂದಿದ್ದಾರೆ ಸುನ್ನಿ ಕೇಂದ್ರೀಯ ವಕ್ಫ್ ಮಂಡಳಿ ತೀರ್ಪನ್ನು ಸ್ವಾಗತಿಸಿದೆ ಮಂಡಳಿಯ ಅಧ್ಯಕ್ಷ ಜಾಫರ್ ಫರೂಕಿ ಅವರು ನ್ಯಾಯಾಲಯದ ತೀರ್ಪನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಸಮಾಜದ ಎಲ್ಲಾ ವರ್ಗದ ಜನರ ಅಭಿಪ್ರಾಯ ಮತ್ತು ಹಿತಾಸಕ್ತಿಗಳನ್ನು ಈ ತೀರ್ಮ ಪರಿಗಣಿಸಿದೆ ಎಂದು ಬಿಜೆಪಿ ಕಾರ್ಯಕಾರಿ ಅಧ್ಯಕ್ಷ ಜೆ

ನಡ್ಡಾ ತಿಳಿಸಿದ್ದಾರೆ ಈ ಮಧ್ಯೆ ಅಯೋಧ್ಯೆ ಸೇರಿದಂತೆ ಉತ್ತರ ಪ್ರದೇಶದ ಎಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಅಯೋಧ್ಯೆ ಭೂಮಿ ವಿವಾದ ಕುರಿತು ಸುಪ್ರೀಂಕೋರ್ಟ್ ನೀಡಿರುವ ತೀರ್ಪನ್ನು ಎಲ್ಲರೂ ತುಂಬು ಹೃದಯದಿಂದ ಸ್ವಾಗತಿಸಿ ಗೌರವಿಸಬೇಕು ಎಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಅಬ್ಬಾಸ್ ನಖ್ವ ತಿಳಿಸಿದ್ದಾರೆ ದೇಶದ ಏಕತೆ ಸಾಮಾಜಕ ಸೌಹಾರ್ದತೆ ಮತ್ತು ಸಹೋದರತ್ವ ಬಲಗೊಳಿಸುವುದು ಎಲ್ಲರ ಸಂಘಟಿತ ಜವಾಬ್ದಾರಿ ಎಂದು ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ನ್ಕಾಯಾಲಯದ ತೀರ್ಪನ್ನು ಯಾರೊಬ್ಬರೂ ಗೆಲುವು ಅಥವಾ ಸೋಲೆಂಬಂತೆ ನೋಡಬಾರದು ಎಂದು ತಿಳಿಸಿದರು

ದೆಹಲಿಯಲ್ಲಿಂದು ಹೇಳಿಕೆ ಪ್ರಕಟಿಸಿರುವ ವಿಹೆಚ್ಪಿ ಅಯೋಧ್ಯೆಯಲ್ಲಿ ಶ್ರೀರಾಮನ ದೇಗುಲವನ್ನು ತ್ವರಿತವಾಗಿ ನಿರ್ಮಿಸಲು ಕೇಂದ್ರ ಸರ್ಕಾರ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಅದು ಒತ್ತಾಯಿಸಿದೆ ಅಯೋಧ್ಯೆ ಭೂವಿವಾದದ ಅರ್ಜಿದಾರ ಇಕ್ಸಾಲ್ ಅನ್ಸಾರಿ ಅವರು ಸುಪ್ರಿಂಕೋರ್ಟ್ ತೀರ್ಪನ್ನು ಮುಕ್ತಕಂಠದಿಂದ ಸ್ವಾಗತಿಸಿದ್ದಾರೆ ನ್ಯಾಯಾಲಯದ ಆದೇಶವು ತೃಪ್ತಿತಂದಿದೆ ವಿವಾದವೀಗ ಪರಿಹಾರವಾದ ಸಮಾಧಾನ ಮೂಡಿಸಿದೆ ಎಲ್ಲರೂ ಸಹ ಈ ತೀರ್ಪನ್ನು ಸ್ನಾಗತಿಸಬೇಕು ಮತ್ತು ಗೌರವಿಸಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ ಬ್ರೇಕ್ ಎಲ್ಲಾ ವಾಹಿನಿಗಳೂ ಮತ್ತು ಕೇಬಲ್ ಅಪರೇಟರ್ಗಳು ಸಂವಾದ ಚರ್ಚೆ ಮತ್ತು ವರದಿ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಕಾರ್ಯಕ್ರಮ ಸಂಹಿತೆಯನ್ನು ಕಟ್ಲುನಿಟ್ಲಾಗಿ ಪಾಲಿಸಬೇಕು ಎಂದು ಕೇಂದ್ರ ಸರ್ಕಾರ ಸಲಹಾಸೂಚಿ ಹೊರಡಿಸಿದೆ ಅಯೋಧ್ಯೆಯ ವಿವಾದಿತ ಭೂಮಿ ಪ್ರಕರಣ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಹಿನ್ನೆಲೆಯಲ್ಲಿ ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವಾಲಯ ಈ ಸಲಹಾಸೂಚಿ ಹೊರಡಿಸಿದೆ ವಾಹಿನಿಗಳಲ್ಲಿ ಬರುವ ಯಾವುದೇ ಕಾರ್ಯಕ್ರಮದಲ್ಲಿ ಧರ್ಮ ಮತ್ತು ಸಮುದಾಯಗಳ ವಿರುದ್ಲ ದಾಳಿಯಾಗಲಿ ಪ್ರಚೋದನಾತಕ ಹೇಳಿಕೆಯಾಗಲಿ ಇರಕೂಡದು

ನ್ನಾಯಾಲಯ ನಿಂದನೆಗೆ ಅವಕಾಶ ಮಾಡಿಕೊಡುವ ಅಥವಾ ದೇಶದ ಏಕತೆಯ ಮೇಲೆ ಪರಿಣಾಮ ಬೀರುವ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಕೂಡದು ಎಂದು ಸಚಿವಾಲಯ ತಿಳಿಸಿದೆ ಪಂಜಾಬ್ನ ಗುರುದಾಸ್ಪುರದಲ್ಲಿರುವ ಡೆರಾಬಾಬಾ ನಾನಕ್ನಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ತಾರ್ಪುರ್ ಕಾರಿಡಾರ್ ಯೋಜನೆಯ ಏಕೀಕೃತ ತಪಾಸಣಾ ಕೇಂದ್ರ ಅಥವಾ ಇಂಟೆಗ್ರೇಟೆಡ್ ಚೆಕ್ ಪೋಸ್ಸ್ನ ಉದ್ವಾಟನೆ ನೆರವೇರಿಸಿದರು ನಂತರ ಸಮಾರಂಭ ಉದ್ದೇತಿಸಿ ಮಾತನಾಡಿದ ಅವರು ಕರ್ತಾರ್ಪುರ್ ಕಾರಿಡಾರ್ ಮತ್ತು ಚೆಕ್ಪೋಸ್ಟ್ ಆರಂಭದಿಂದ ಸಂತಸ ದುಪ್ಲಟ್ಲಾಗಿದೆ ಕರ್ತಾರ್ಪುರ್ ಕಾರಿಡಾರ್ ಆರಂಭದ ನಂತರ ದರ್ಬಾರ್ ಸಾಹಿಬ್ ಗುರುದ್ವಾರಕ್ಷೆ ಯಾತ್ರೆ ಕೈಗೊಳ್ಳಲು ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ಸಲ್ಲಿಸಲು ಸುಲಭವಾಗಲಿದೆ ಭಾರತೀಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಪಾಕ್ ಪ್ರಧಾನಿ ಇಮ್ರಾನ್ಖಾನ್ ಅವರು ಕರ್ತಾರ್ಮರ್ ಕಾರಿಡಾರ್ ಯೋಜನೆಗೆ ಹೆಗಲು ಕೊಡುತ್ತಿದ್ದಾರೆ ಎಂದು ಶ್ರಧಾನಿ ಮೋದಿ ಅವರು ಧನ್ಜವಾದ ಸಲ್ಲಿಸಿದರು ಸಿಖ್ ಯಾತ್ರಿಗಳ ಮೊದಲ ತಂಡ ಇಂದು ಪಾಕಿಸ್ತಾನದ ಗುರುದ್ಲಾರ ಕರ್ತಾರ್ಮರ್ ಸಾಹಿಬ್ಗೆ ಯಾತ್ರೆ ಆರಂಭಿಸಿತು

ಚೀನಾದ ಫುಜೌನಲ್ಲಿಂದು ನಡೆದ ಚೀನಾ ಮುಕ್ತ ಬ್ಲಾಡ್ಸಿಂಟನ್ ಸೆಮಿಫೈನಲ್ ಪಂದ್ನದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಷಿ ಜೋಡಿ ಪರಾಭವಗೊಂಡಿದೆ

ಉತ್ತರ ಪ್ರದೇಶದಿಂದ ಪ್ರತ್ಯೇಕವಾಗಿ ಒಕ್ಕೂಟ ರಾಜ್ಲವಾಗಿ ಉತ್ತರಾಖಂಡ್ ಮೈದೆಳೆದಿದೆ

ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವರು ರಾಜಧಾನಿ ನಗರ ಡೆಹ್ರಾಡೂನ್ನಲ್ಲಿಂದು ಸಾಂಸ್ತತಿಕ ಮೆರವಣಿಗೆಗೆ ಚಾಲನೆ ನೀಡಿದರು